ಪ್ರಚಾರದ ವೇಳೆ ಡೊನಾಲ್ಡ್ ಟ್ರಂಪ್ ರಷ್ಲಾದ ಜತೆ ಸಂಚು ರೂಪಿಸಿದ ಬಗ್ಗೆ ವಿಶೇಷ ಕೌನ್ಸಲ್ ರಾಬರ್ಟ್

ನಾಳೆ ನಾಮಪ್ರತಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು

ದಿವ್ಚಾಂಗರು ಈ ನೂತನ ಆ್ವಪ್ ಮೂಲಕ ತಮ್ನ ಮನೆಗಳಿಂದ ಮತಕೇಂದ್ರಗಳಿಗೆ ವಿಶೇಷ ಸವಲತ್ತುಗಳಾದ ವ್ವೀಲ್ ಚೇರ್ ರ್ಕಾಂಪ್ ಮತ್ತು ಸಾರಿಗೆ ವ್ವವಸ್ಥೆ ಪಡೆಯಬಹುದಾಗಿದೆ

ತ್ರೀನಗರ ಹೊರ ವಲಯದಲ್ಲಿ ಕಾರ್ಯಾಚರಣೆ ನಡೆಸಿ ಇವರನ್ನು ಬಂಧಿಸಲಾಗಿದೆ ಬಂಧಿತರನ್ನು ರಯೀಸ್ ಹುರಾ ಶಾಹೀದ್ ಭಟ್ ಮತ್ತು ಇಶಾಕ್ ಲೋನ್ ಎಂದು ಗುರುತಿಸಲಾಗಿದೆ ಇವರ ಬಳಿ ಇದ್ದ ಅಪಾರ ಶ್ರಮಾಣದ ಶಸ್ತಾಸ್ತ ಹಾಗೂ ಮದ್ದು ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಅಂಬೇಡ್ತರ್ ಇಂಟರ್ನ್ಲಾಷನಲ್ ಸೆಂಟರ್ನಲ್ಲಿ ಒಂದು ದಿನದ ಫಿನ್ ಟೆಕ್ ಸಮಾವೇಶ ಹಮ್ಸಿಕೊಂಡಿದೆ ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತದ ಪ್ರಾಬಲ್ಯವನ್ನು ಪ್ರಸ್ತುತಪಡಿಸುವುದು ಮತ್ತು ಭವಿಷ್ಣದ ಕಾರ್ಯತಂತ್ರವನ್ನು ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಸಮಾವೇಶವನ್ನು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಉದ್ವಾಟಸಲಿದ್ದಾರೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪೂರ್ವ ವಿಭಾಗದ ಕಾರ್ಯದರ್ಶಿ ವಿಜಯ್ ಕಾಕೂರ್ ಸಿಂಗ್ ಈ ವಿಷಯ ತಿಳಿಸಿದ್ದಾರೆ ರಾಷ್ಪಪತಿಯವರು ಕೊವೇಷಿಯಾ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು ಹಾಗೂ ಪ್ರಧಾನಮಂತ್ರಿಯವರ ಜತೆ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿತ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ರಾಮನಾಥ್ ಕೋವಿಂದ್ ಅವರು ಕೊವೇಷಿಯಾಕ್ಕೆ ಭೇಟ ನೀಡುತ್ತಿರುವುದು ಇದೇ ಮೊದಲು ಬಳಿಕ ಬೋಲ್ವಿಯಾಗೆ ತೆರಳುವ ಅವರು ಅಲ್ಲಿನ ಅಧ್ಯಕ್ಷರ ಜತೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಭಾರತ ಬೋಲ್ವಿಯಾ ಉದ್ದಿಮೆದಾರರ ವೇದಿಕೆ ಸಭೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ ಜತೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕೂಡ ನಡೆಸಲಿದ್ದಾರೆ

ಅಲ್ಲಿ ಅವರು ಚೀಲಿ ಅಧ್ಯಕ್ಷರ ಜತೆಗೆ ಉಭಯ ದೇಶಗಳ ನಡುವಿನ ಪರಸ್ವರ ಹಿತಾಸಕ್ತಿಗೆ ಸಂಬಂಧಿತ ಹಾಗೂ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧ ವ್ಯದ್ದಿ ಸೇರಿದಂತೆ ಹಲವಾರು ಪ್ರಮುಖ ವಿಷಯಗಳ ಕುರಿತು ಸಮಾಲೋನೆ ನಡೆಸುವರು ಯಾವುದೇ ಅರಣ್ನ ನಿವಾಸಿಗಳನ್ನು ತೆರವುಗೊಳಿಸಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇತನ ನೀಡುವಂತೆ ಹಾಗೂ ಬುಡಕಟ್ಲು ಜನರ ಜಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುವುದರ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರಿಂಕೋರ್ಟ್ ಇಂದು ಕ್ಲೆಗೆತ್ತಿಕೊಳ್ಳುವ ಸಾಧ್ಯತೆ ಇದೆ

ಮೋಖಾಡ ಹಾಗೂ ತ್ರೈಂಬಕೇಶ್ವರ್ ಗ್ರಾಮಗಳ ನಡುವಿನ ತೋರಂಗಾನೆ ಫಾಟ್ ಸಮೀಪ ನಿನ್ನೆ ನಸುಕಿನಲ್ಲಿ ಈ ಅವಘಡ ಸಂಭವಿಸಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಉತ್ತರ ಮಹಾರಾಷ್ಟದ ನಾಸಿಕ್ನಿಂದ ಪ್ರಯಾಣ ಆರಂಭಿಸಿದ ಖಾಸಗಿ ಬಸ್ ಪಾಲ್ಫರ್ ಕಡೆಗೆ ಹೊರಟತ್ತು ಎಂದು ತಿಳಿದುಬಂದಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಮೃತರ ಕುಟುಂಬಗಳಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿರುವವರಿಗೆ ರಾಜ್ಯ ಸರ್ಕಾರ ಸೂಕ್ತ ನೆರವು ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ ನವದೆಹಲಿಯಲ್ಲಿನ ಏಮ್ ತುರ್ತು ಚಿಕಿತ್ಸಾ ವಿಭಾಗದ ನೆಲಮಹಡಿಯಲ್ಲಿ ನಿನ್ನೆ ಸಂಜೆ ಬೆಂಕಿ ಅವಘಡ ಸಂಭವಿಸಿದೆ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ

ಈ ಅವಘಡಕ್ಕೆ ಕಾರಣ ಇನ್ನಷ್ಷೇ ತಿಳಿಯಬೇಕಿದೆ

ಅಮೆರಿಕ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ರಷ್ಟಾದ ಜತೆ ಸಂಚು ರೂಪಿಸಿದ್ದರು ಎಂಬ ಆರೋಪದ ಬಗ್ಗೆ ರಾಬರ್ಟ್ ಮುಲ್ಲರ್ ತನಿಖೆ ನಡೆಸಿದ್ದರು ಆದರೆ ಈ ತನಿಖೆಯಲ್ಲಿ ಸಾಕ್ಷ್ಮ ದೊರೆತಿಲ್ಲ ಎಂದು ಕಾಂಗ್ರೆಸ್ಗೆ ನೀಡಲಾಗಿದ್ದ ಪತ್ರವನ್ನು ಇದೀಗ ಸಾರ್ವಜನಿಕವಾಗಿ ಬಹಿರಂಗಪಡಿಸಲಾಗಿದೆ ಥ್ಲೆಲ್ಲಾಂಡ್ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ

ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಯಿದ್ದು ಅಂತಿಮವಾಗಿ ಅಧಿಕಾರಗಳು ಈ ಬಗ್ಗೆ ಖಚಿತ ಮಾಹಿತಿ ನೀಡಬೇಕಿದೆ ಗಾಯಗೊಂಡವರು ಎಂದು ವಿಶ್ವಸಂಸ್ಥೆ ಹೇಳಿದೆ ದಕ್ಷಿಣ ಆಫ್ರಿಕನ್ ರಾಷ್ಟಗಳಲ್ಲಿ ಸುಮಾರು ಎರಡು ಮಿಲಿಯನ್ನಷ್ಟು ಜನ ಇಡಾಯಿ ಚಂಡಮಾರುತದಿಂದ ತತ್ತರಿಸಿದ್ದು ಈ ಪರಿಸ್ಥಿತಿಗೆ ಒಳಗಾದ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಮತ್ತು ನೀರಿನ ಸೌಕರ್ಯಸ್ಥಗಿತಗೊಂಡಿದೆ ಪ್ರವಾಹದಿಂದಾಗಿ ನಾಗರಿಕರು ಮನೆಗಳನ್ನು ಕಳೆದುಕೊಂಡಿದ್ದು ರಸ್ತೆಗಳು ಕೂಡ ಹಾಳಾಗಿವೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ಥಗೊಂಡಿದೆ

ಗಾಯಗೊಂಡಿದ್ದ ಜಸ್ವೀತ್ ಬುಮ್ರಾ ಬ್ಯಾಟಿಂಗ್ ಮಾಡಲು ಆಗಮಿಸಲಿಲ್ಲ